ಇಂಗ್ಲಿಷ್ ವ್ವಾಮೋಹ ಶಿಕ್ಷಣ ಪದ್ದತಿಯನ್ನು ಹೊರಗಿಟ್ಟು ಕನ್ನಡವನ್ನು ಉಳಿಸಬೇಕಿದೆ ಸಮ್ಮೇಳನಾಧ್ಯಕ್ಷರ ನುಡಿ

ಉಡುಪಿಯ ಮಲ್ಲೆಯಲ್ಲಿ ಮೀನುಗಾರರ ನಾವತ್ತೆ ಪ್ರಕರಣ ಕೇಂದ್ರ ಗ್ವಹ ಹಾಗೂ ರಕ್ಷಣಾ ಸಚಿವರೊಂದಿಗೆ ಮಾತುಕತೆ ಕೋಟಾ ಶ್ರೀನಿವಾಸ ಮೂಜಾರಿ ಹೇಳಿಕೆ

ಕುಮಾರಸ್ಥಾಮಿ ವಿದ್ಯುಕ್ತ ಚಾಲನೆ ನೀಡಿದ್ದಾರೆ ಸಮ್ಮೇಳನಾಧ್ಯಕ್ಷ ಡಾ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 ಅದೇ ರೀತಿ ಒಂದು ಜಿಲ್ಲೆಯನ್ನು ಇಬ್ಲಾಗ ಮಾಡಿ ಇಡೀ ಜಿಲ್ಲೆಯನ್ನು ಕಳೆದುಕೊಳ್ಳುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟರು ಇಂಗ್ಲಿಷಿನಿಂದ ರಾಜ್ಯ ಭಾಷೆಗೆ ಮಾಧ್ಯಮ ಪಲ್ಲಟಗೊಳ್ಳುವುದು ಶಿಕ್ಷಣ ದೃಷ್ಷಿಯಿಂದ ಅಗತ್ಯವಾಗಿದೆ ಮಾತ್ಯಭಾಷೆಯಲ್ಲಿ ಶಿಕ್ಷಣ ಕೊಡಬೇಕೆಂಬ ಸಿದ್ಗಾಂತ ಪ್ರಸ್ತುತ ಸರ್ವಸಮ್ತವಾಗಿದ್ದು ಖಾಸಗಿ ಶಾಲೆ ನಡೆಸುವವರೂ ಇಂತಪ ಸಿದ್ಗಾಂತವನ್ನು ಒಪ್ಪಬೇಕುಇಂಗ್ಲಿಷ್ ವ್ವಾಮೋಹ ಶಿಕ್ಷಣ ಪದ್ದತಿಯಿಂದ ಕನ್ನಡವನ್ನು ಉಳಿಸಬೇಕಾದರೆ

ಶಿಕ್ಷಕ ಸರ್ಕಾರ ಜನರು ಮೂವರು ಸೇರಿದಾಗ ಮಾತ್ರ ಕನ್ನಡವೇ ಶಿಕ್ಷಣ ಮಾಧ್ಯಮವಾಗಿ ಉಳಿಯಲು ಸಾಧ್ಯ ಸರ್ಕಾರ ಮೊದಲು ತತಕ್ಷಣ ಪಂಗಾಮಿ ಶಿಕ್ಷಕರನ್ನು ಕಾಯಂಗೊಳಿಸಬೇಕು ಶಿಕ್ಷಕರನ್ನು ಅಮಾನವೀಯವಾಗಿ ನಡೆಸಿಕೊಳ್ಳುವುದು ಸರಿಯಲ್ಲ ಇದು ಶೋಭೆಯು ತರುವುದಿಲ್ಲ ಎಂದು ತಿಳಿಸಿದ್ದಾರೆ ಒಂದು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ತರಬೇಕೆಂಬ ಸರ್ಕಾರದ ನಿಲುವು ಕಂಟಕಪ್ರಾಯವಾಗಿದ್ದುಮೈತ್ರಿ ಸರ್ಕಾರ ಹಿಂದಿನ ಸರ್ಕಾರದ ಕನ್ನಡ ಪೂರಕವಾದ ಕೆಲಸಗಳನ್ನು ಮುಂದುವರಿಸಬೇಕು ಕನ್ನಡ ಭಾಷೆಯ ಉಳಿವಿನ ಬಗ್ಗೆ ಈ ಸರ್ಕಾರದ ಖಚಿತವಾದ ನಿಲುವು ಏನೆಂದು ತಿಳಿಯಪಡಿಸಬೇಕು ಎಂದು ಈ ವೇದಿಕೆ ಮೂಲಕ ವಿನಂತಿಸುತ್ತೇನೆ ಎಂದು ಆಗ್ರಹಿಸಿದರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಧಾರವಾಡ ಸಂಸ್ಕೃತಿ ಸ್ಕರಣ ಸಂಚಿಕೆ ಬಿಡುಗಡೆಗೊಳಿಸಿದರು ನಿಕಟಪೂರ್ವ ಅಧ್ಯಕ್ಷ ಚಂದ್ರಶೇಖರ ಪಾಟೀಲ್ ಹಾಲಿ ಸಮ್ಮೇಳನದ ಅಧ್ವಕ್ಷ ಡಾ ಚಂದ್ರಶೇಖರ ಕಂಬಾರ ಅವರಿಗೆ ಕನ್ನಡ ದ್ವಜ ಹಸ್ತಾಂತರ ಮಾಡಿದರು ಇದಕ್ಕೂ ಮುನ್ನ ಸಮ್ಮೇಳನದ ಮುಖ್ಯ ಫಟ್ವವಾದ ಮೆರವಣಿಗೆ ಕರ್ನಾಟಕ ಮಹಾವಿದ್ಯಾಲಯ ಆವರಣದಲ್ಲಿ ಆರಂಭಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೃಷಿ ವಿಶ್ವವಿದ್ಯಾಲಯ ಆವರಣದ ಪ್ರಧಾನ ವೇದಿಕೆಗೆ ಬಂದು ತಲುಪಿತ್ತು ಕೆಸಿಡಿ ಆವರಣದ ಸಂಸ್ಥಾಪಕರಾದ ಸರ್ ಸಿದ್ದಪ್ಪ ಕಂಬಳಿ ಅರಟಾಳ ರುದ್ರಗೌಡ ಹಾಗೂ ರೊದ್ದ ಶ್ರೀನಿವಾಸ ರಾಯರ ಪುಕ್ಕಳಿಗಳಿಗೆ ಹಾಗೂ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಸಮ್ಮೇಳನಾಧ್ಯಕ್ಷ ಡಾ ಚಂದ್ರಶೇಖರ ಕಂಬಾರಕಂದಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ವಿ ದೇಶವಾಂಡೆ ಪೌರಾಡಳಿತ ಸಚಿವ ಸಿ

ಶಿವಳ್ಳಿ ಜಿಲ್ಲಾಧಿಕಾರಿ ದೀಪಾ ಜೋಳನ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮನು ಬಳಿಗಾರ್ ಸೇರಿದಂತೆ ಮತ್ತಿತರರು ಮಾಲಾರ್ಪಣೆ ಮಾಡಿದರು ನಂತರ ಅಲಂಕೃತ ಸಾರೋಟಿನಲ್ಲಿ ಸಮ್ಮೇಳನಾಧ್ಯಕ್ಷ ಡಾ ಚಂದ್ರಶೇಖರ ಕಂಬಾರ ಸತ್ಯಭಾಮಾ ಕಂಬಾರ ದಂಪತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ ಮನು ಬಳಿಗಾರ್ ಅವರನ್ನು ಗೌರವಪೂರ್ವಕವಾಗಿ ಆಸೀನರನ್ನಾಗಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು

ಬಾನೆತ್ತರದಲ್ಲಿ ಹಾರಾಡಿದ ಕನ್ನಡ ದ್ವಜ ಸಂಕೇತಿಸುವ ಬಲೂನುಗಳು ಚಿತ್ತಾರ ಮೂಡಿಸಿದವು

ಬೆಳಿಗ್ಗೆ ಕಂದಾಯ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಆರ್

ದೇಶವಾಂಡೆ ರಾಷ್ಟದ್ವಜ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ ಮನು ಬಳಿಗಾರ್ ಪರಿಷತ್ ಧ್ವಜ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ ಲಿಂಗರಾಜ ಅಂಗಡಿ ನಾಡದ್ವಜ ಆರೋಹಣ ಮಾಡಿದರು ಜಿಲ್ಲಾಧಿಕಾರಿ ದೀಪಾ ಚೋಳನ್ ಅಪರ ಜಿಲ್ಲಾಧಿಕಾರಿ ಇಬ್ರಾಹಿಂ ಮೈಗೂರ ಮಹಾನಗರಪಾಲಿಕೆ ಆಯುಕ್ತ ಶಕೀಲ್ ಅಪ್ಮದ್ ಮತ್ತಿತರರು ಉಪಸ್ಥಿತರಿದ್ದರು

ಶಿಕ್ಷಣವೆನ್ನುವುದು ವ್ಯಕ್ತಿಕ್ವ ರೂಪಿಸುವ ಸಾಧನವಾದರೂ ಪ್ರಸ್ತುತ ದಿನಮಾನದಲ್ಲಿ ಉದ್ಯೋಗಗಳಿಕೆಯೇ ಶಿಕ್ಷಣದ ಪ್ರಮುಖ ಉದ್ದೇಶ ಎನ್ನುವುದು ಕಟು ಸತ್ಯ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಪ್ರತಿಪಾದಿಸಿದ್ದಾರೆ

ಈ ಎಲ್ಲ ವಾಸ್ತವಾಂಶಗಳ ಒನ್ನೆಲೆಯಲ್ಲಿ ಆರ್ಥಿಕ ದುರ್ಬಲ ವರ್ಗದ ಮೋಷಕರಿಗೂ ನ್ಯಾಯ ದೊರಕಿಸುವ ಉದ್ದೇಶದಿಂದ ಮಾತ್ರ ಪೂಥಮಿಕ ಶಾಲಾ ಪಂತದಲ್ಲಿ ಆಂಗ್ಲ ಮಾಧ್ಯಮವನ್ನು ಪೂಯೋಗಿಕವಾಗಿ ಪರಿಚಯಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದ್ದಾರೆ

ಶಬರಿಮಲೈ ದೇಗುಲಕ್ಕೆ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ನೀಡಿದ ಕೇರಳ ಸರ್ಕಾರವು ಅಯ್ಕಪ್ಪ ಭಕ್ತರ ಮೇಲೆ ನಡೆಸಿರುವ ದೌರ್ಜನ್ಯ ಖಂಡಿಸಿ ಕರ್ನಾಟಕದ ಸಂಸದರು ಇಂದು ಪಾರ್ಲಿಮೆಂಟ್ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು ಸಂಸದರಾದ ಪಿ

ಮೋಪನ್ ರಾಜೀವ್ ಚಂದ್ರಶೇಖರ್ ಸಂಗಣ್ಣ ಕರಡಿ ಶೋಭಾ ಕರಂದ್ಲಾಜೆ ವಿ ಮುರಳೀಧರನ್ ನಳಿನ್ ಕುಮಾರ್ ಕಟೀಲು ಭಗವಂತ್ ಖೂಬಾ ಗದ್ದೀಗೌಡರ್ ಮತ್ತಿತರರು ಭಾಗವಹಿಸಿದ್ದರು

ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೀನುಗಾರರ ನಾಪತ್ತೆ ಪ್ರಕರಣ ಅನ್ಯ ಮೀನುಗಾರರಲ್ಲಿ ಆತಂಕ ಮೂಡಿಸಿದೆ ಎಂದರು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಲಿದ್ದೀರಾ ಎಂಬ ಪ್ರಕ್ನೆಗೆ ಉತ್ತರಿಸಿದ ಅವರು ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ತಮಗೆ ತಲುಪಿಲ್ಲ ಎಂದು ಹೇಳಿದರು ಗಂಗಾ ಕಲ್ಯಾಣ ಯೋಜನೆ ಅನುಷ್ಯಾನದಲ್ಲಿ ಅವ್ತವಹಾರದ ಸಂದೇಹ ಮೂಡಿದೆ ಈ ಕುರಿತು ಸದನ ಸಮಿತಿ ರಚಿಸಬೇಕು ಎಂದು ಅವರು ಆಗ್ರಹಿಸಿದರು

ಕುಮಾರಸ್ವಾಮಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಎಂದು ಸಪ ಮೂಜಾರಿ ಆಗ್ರಹಿಸಿದರು

ಶಬರಿಮಲೆಯಲ್ಲಿ ಮಹಿಳೆಯರ ಪ್ರವೇಶ ಕುರಿತಂತೆ ಉಂಟಾಗಿರುವ ಉದ್ವಿಗ್ನ ಸ್ಥಿತಿಗೆ ಕೇರಳ ಸರ್ಕಾರವೇ ಕಾರಣ ಎಂದು ಆರೋಪಿಸಿ ದೊಡ್ಡಬಳ್ಳಾಮರದಲ್ಲಿ ಶಬರಮಲೆ ಕ್ಷೇತ್ರ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ನೂರಾರು ಮಾಲಧಾರಿಗಳು ಪ್ರತಿಭಟನೆ ನಡೆಸಿ ಅಯ್ಯಪ್ಪ ಭಕ್ತರ ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸದಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು